ಎಸ್ ಯದಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಪಕ್ಷ ಸದಸ್ಯರು ಆಕ್ರೋಷ ವ್ಯಕ್ತಪಡಿಸಿ ರಾಜ್ಯಪಾಲರ ನಿರ್ದೇಶನದಂತೆ ವಿಶ್ವಾಸಮತಗೊತ್ತುವಳಿಯನ್ನು ಮತಕ್ಕೆ ಹಾಕಬೇಕೆಂದು ಆಗ್ರಹಪಡಿಸಿದರು

ರಮೇಶ್ಕುಮಾರ್ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಕ ಸದಸ್ಯರಲ್ಲಿ ಮನವಿ ಮಾಡಿದರು ನಂತರ ಮುಖ್ಯಮಂತ್ರಿ ಎಚ್

ತಮಗೆ ಅಧಿಕಾರ ವ್ಯಾಮೋಹವಿಲ್ಲ ಮುಂದಿನ ಪೀಳಿಗೆಗೆ ಸದನದ ಕಲಾಪಗಳ ದಾಖಲೆಗಳು ಕಡತದಲ್ಲಿ ಇರಬೇಕು ಎನ್ನುವುದು ತಮ್ಮ ಅಪೇಕ್ಷೆ ಆ ಉದ್ದೇಶದಿಂದ ತಾವು ಹಲವು ವಿಷಯಗಳನ್ನು ಪ್ರಸ್ತಾಪಿಸಬೇಕಾಗಿದೆ ಎಂದರು ಅಧಿಕಾರ ಶಾಶ್ವತವಲ್ಲ ಎನ್ನುವ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಜಾಗೃತಿ ಇರಬೇಕು ಎಂದು ಕುಮಾರಸ್ವಾಮಿ ಹೇಳಿದರು ವಿರೋಧ ಪಕ್ಷದ ಸದಸ್ಯರು ಮೊದಲ ದಿನದಿಂದಲೂ ಮೈತ್ರಿ ಸರ್ಕಾರಕ್ಕೆ ಕಾರ್ಯನಿರ್ವಹಿಸಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಒಂದು ಹಂತದಲ್ಲಿ ಮತ್ತೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಶಾಸಕರ ಖರೀದಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ಪರಸ್ಪರ ಆರೋಪ ನಡೆಯಿತು ಈ ವೇಳೆ ಸದನದಲ್ಲಿ ಏರು ಧ್ವನಿಯ ವಾಗ್ವಾದವನ್ನು ನಿಯಂತ್ರಣಕ್ಕೆ ತರಲು ಸಭಾಧ್ಯಕ್ಷ ರಮೇಶ್ ಕುಮಾರ್ ಮಧ್ಯ ಪ್ರವೇಶಿಸಿ ಮಾತನಾದಿ ಸದನದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ತಮಗೆ ತೀವ್ರ ಬೇಸರವಾಗುತ್ತಿದೆ ಚರ್ಚೆಯ ನೆಪದಲ್ಲಿ ಹೊರಬೀಳುತ್ತಿರುವ ವಿಚಾರಗಳನ್ನು ರಾಜ್ಯ ಮತ್ತು ದೇಶದ ಜನತೆ ಗಮನಿಸುತ್ತಿದ್ದಾರೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಎಲ್ಲ ಕೊಳಕು ಸಂಗತಿಗಳನ್ನು ಹೊರ ಹಾಕಲಿ ಜನ ಪ್ರತಿನಿಧಿಗಳ ಎಲ್ಲ ವಿಚಾರಗಳು ಮತದಾರರಿಗೆ ತಿಳಿಯಲಿ ಎಂದು ಅಸಮಾದಾನ ವ್ಯಕ್ತಪದಿಸಿದರು

ಪ್ರಾಮಾಣಿಕತೆ ಯಾರಿಗೂ ಬೇಕಾಗಿಲ್ಲ ಎನ್ನುವುದು ಎಲ್ಲರಿಗೂ ಅರ್ಥವಾಗುತ್ತಿದೆ ಎಂದು ಭಾವುಕರಾದರು ಕರ್ನಾಟಕ ವಿಧಾನಸಭೆಯ ಮರ್ಯಾದೆಗೆ ಈ ಕಲಾಪ ಚ್ಯುತಿ ತರುತ್ತಿದೆ ಎಂದು ಬೇಸರ ವ್ಯಕ್ತಪದಿಸಿದರು

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಂಡಿಸಿರುವ ವಿಶ್ವಾಸಗೊತ್ತುವಳಿಯನ್ನು ಮತಕ್ಕೆ ಹಾಕುವಲ್ಲಿ ತಾವು ವಿಳಂಬ ನೀತಿ ಅನುಸರಿಸುತ್ತಿರುವುದಾಗಿ ಬಂದಿರುವ ಆರೋಪಗಳನ್ನು ವಿಧಾನಸಭಾಧ್ಯಕ್ಷ ಕೆ

ನಿನ್ನೆ ಸದನ ಕಲಾಪಕ್ಕೆ ಗೈರು ಹಾಜರಾಗಿ ಮುಂಬೈಗೆ ತೆರಳಿದ್ದ ಕಾಂಗ್ರೆಸ್ನ ಶಾಸಕ ಕಾಗವಾದ ಶಾಸಕ ಶ್ರೀಮಂತ ಪಾಟೀಲ್ ತಮಗೆ ಇ ಮೇಲ್ ಮೂಲಕ ಕಳುಹಿಸಿರುವ ಸಂದೇಶವನ್ನು ಸದನದಲ್ಲಿ ಅವರು ಓದಿದರು ತಮ್ಮನ್ನು ಯಾವುದೇ ಬಿಜೆಪಿ ಶಾಸಕರು ಅಪಹರಿಸಿಲ್ಲ ಆರೋಗ್ಯ ತಪಾಸಣೆಗಾಗಿ ತಮ್ಮ ಕುಟುಂಬ ವೈದ್ಯರನ್ನು ಕಾಣಲು ಮುಂಬೈಗೆ ತೆರಳಿದ್ದಾಗಿ ಶ್ರೀಮಂತ್ ಪಾಟೀಲ್ ಆ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನು ಹಿಂತೆಗೆದುಕೊಂಡ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರ ಕ್ರಮದ ಬಗ್ಗೆ ಬಂಡಾಯ ಶಾಸಕ ಎಂ ಟಿ ಬಿ ನಾಗರಾಜ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಮುಂಬೈನಲ್ಲಿ ವಿಡಿಯೊ ಒಂದನ್ನು ಬಿದುಗಡೆ ಮಾದಲಾಗಿದೆ